ಲೋಕಸಭೆಯಲ್ಲಿ ಗುರುವಾರ ಪ್ರತಿಪಕ್ಷಗಳ ಸಭಾತ್ಯಾಗದ ಬಳಿಕ ಈ ಮಸೂದೆಗೆ ಅನುಮೋದನೆ ದೊರೆತಿತ್ತು

ಈ ಸಮೂದೆ ತ್ರಿವಳಿ ತಲಾಖ್ ಪದ್ದತಿಯನ್ನು ಮೂರು ವರ್ಷಗಳವರೆಗೆ ಕಾರಾಗೃಪ ತಿಕ್ಷೆ ವಿಧಿಸಬಹುದಾದ ಅಪರಾಧವಾಗಿ ಪರಿಗಣಿಸಲು ಅವಕಾಶ ನೀಡುತ್ತದೆ ಕಾನೂನು ಮತ್ತು ನ್ಯಾಯ ಸಚಿವ ರವಿ ಶಂಕರ ಪ್ರಸಾದ್ ಈ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಲಿದ್ದಾರೆ ಭಾರತ ಮುಂದಿನ ವರ್ಷ ಬಲಿಷ್ಠ ಆರ್ಥಿಕ ವೃದ್ದಿಯನ್ನು ಸಾಧಿಸಲಿದೆ ಎಂದು ಭಾರತೀಯ ಕೈಗಾರಿಕೆಗಳ ಒಕ್ಕೂಟ ಸಿಐಐ ಹೇಳಿದೆ ತೈಲ ದರಗಳ ಹೆಚ್ಚಳದಿಂದ ಉಂಟಾಗಿರುವ ಬಾಷ್ಕ ಸೂಕ್ಷ್ಮತೆ ದುರ್ಬಲತೆ ಅಮೆರಿಕಾ ಜೈನಾ ವಾಣಿಜ್ಯ ಸಮರ ಮತ್ತು ಅಮೆರಿಕದ ಹಣಕಾಸು ಬಿಗಿತ್ವದ ನಡುವೆಯೂ ಭಾರತ ಆರ್ಥಿಕ ವೃದ್ದಿ ದಾಖಲಿಸಲಿದೆ ಎಂದು ಸಿಐಐ ಹೇಳಿದೆ

ಕನ್ನಡದ ಹಿರಿಯ ನಟ ಲೋಕನಾಥ್ ಅವರು ಬೆಂಗಳೂರಿನಲ್ಲಿಂದು ನಿಧನ ಹೊಂದಿದ್ದಾರೆ

ವಯೋ ಸಹಜ ಅನಾರೋಗ್ಭದ ಕಾರಣಗಳಿಂದ ಬಳಲುತ್ತಿದ್ದ ಅವರು ಇಂದು ಸ್ವಗೃಹದಲ್ಲಿ ವಿಧಿವಶರಾದರು

ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಚಿತ್ರಗಣ್ಣರು ಅವರ ಅಭಿಮಾನಿಗಳು ಹಿತ್ಕೆಷಿಗಳು ತೆರಳಿ ಅಂತಿಮ ದರ್ಶನ ಪಡೆದರು ಹಿರಿಯ ನಟ ಲೋಕನಾಥ್ ನಿಧನಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪೋಷಕ ಪಾತ್ರಗಳಿಗೆ ಜೀವ ತುಂಬಿದ ನಟ ಲೋಕನಾಥ್ ಅವರ ಭೂತಯ್ಥನ ಮಗ ಅಯ್ಯು ಚಿತ್ರದ ಪಾತ್ರ ಜನಮಾನಸದಲ್ಲಿ ಸದಾ ಹಸಿರಾಗಿ ಉಳಿದಿದೆ ರಂಗಭೂಮಿ ಮತ್ತು ಚಿತ್ರರಂಗ ಎರಡಲ್ಲೂ ಅವರ ಕೊಡುಗೆ ಸ್ಟರಣೀಯವಾದದ್ದು ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಕೂಡ ಹಿರಿಯ ನಟ ಲೋಕನಾಥ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿಯವರು ವಿದೇಶ ಪ್ರವಾಸ ತೆರಳರುವುದಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ

ಎಲ್ಲೆಡೆ ಕುಡಿಯುವ ನೀರಿನ ಹಾಹಾಕಾರವಿದೆ ಜಾನುವಾರುಗಳಗೆ ಮೇವಿಲ್ಲ ರೈತರು ಆತ್ಮಹತ್ತೆ ಹಾದಿ ಹಿಡಿದ್ದಾರೆ ಇಂತಹ ಪರಿಸ್ಟಿತಿಯಲ್ಲಿ ಮುಖ್ಯಮಂತ್ರಿಯವರು ಮತ್ತು ಅವರ ಕುಟುಂಬದ ಸದಸ್ಯರು ಹೊಸ ವರ್ಷಾಚರಣೆಗೆ ಸಿಂಗಾಪುರಕ್ಕೆ ತೆರಳುತ್ತಿರುವುದು ಎಷ್ಪರಮಟ್ಟಗೆ ಸರಿ ಎಂದು ಪ್ರಶ್ನಿಸಿದರು ಮುಖ್ಯಮಂತ್ರಿಯವರು ಕಳೆದ ಮೂರು ತಿಂಗಳನಿಂದ ಸಾಲ ಮನ್ನಾ ಮಾಡಿರುವುದರ ಬಗ್ಗೆ ಹೇಳುತ್ತಿದ್ದಾರೆ ಆದರೆ ಬ್ಯಾಂಕಿನಿಂದ ರೈತರಿಗೆ ನೋಟಿಸ್ ಬರುತ್ತಿರುವುದು ನಿಂತಿಲ್ಲ ಅವರು ಅಭಿವೃದ್ದಿಯತ್ತ ಗಮನಪರಿಸುವ ಬದಲು ಜೆಡಿಎಸ್ ಕಾಂಗ್ರೆಸ್ ಕಚ್ಚಾಟವನ್ನು ಶಮನಗೊಳಿಸಲು ನಿರತರಾಗಿದ್ದಾರೆ ಎಂದು ಯಡಿಯೂರಪ್ಪ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೃಷಿ ವಲಯ ಹಾಗೂ ರೈತ ವಿರೋಧಿಯಾಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ದೂರಿದರು ಮೈಸೂರು ಜಿಲ್ಲೆ ತಿ

ಟಿ ದೇವೇಗೌಡರು ತಿಳಿಸಿದ್ದಾರೆ

ಕುಂಭಮೇಳಕ್ಕೆ ಜಲ್ಲಾಡಳಿತ ಸಜ್ಜಾಗುತ್ತಿದ್ದು